ಭಕ್ತೀಸ್ಗಡದ ರಾಜನಂದಗಾಂವ್ ಜಿಲ್ಲೆಯಲ್ಲಿ ಮೊಲೀಸರ ಕಾರ್ಯಾಚರಣೆ ನಾಲ್ವರು ಮಾವೋವಾದಿಗಳು ಪತ ಓರ್ವ ಮೊಲೀಸ್ ಸಬ್ಇನ್ಸ್ಪೆಕ್ಟರ್ ಹುತಾತ್ಮ

ಕೊರೋನಾ ಲಾಕ್ಡೌನ್ನಿಂದಾಗಿ ಜಗತ್ತಿನ ವಿವಿಧ ದೇಶಗಳಲ್ಲಿ ಸಿಲುಕಿಕೊಂಡಿರುವ ಭಾರತೀಯರನ್ನು ಸ್ವದೇಶಕ್ಕೆ ಸ್ಥಳಾಂತರಿಸುವ ವಂದೇ ಭಾರತ್ ಅಭಿಯಾನ ಶ್ವರಿತಗತಿಯಲ್ಲಿ ಮುಂದುವರೆದಿದೆ

ಪಶ್ಚಿಮ ಬಂಗಾಳಕ್ಕೆ ರೈಲುಗಳ ಪ್ರವೇಶಕ್ಕೆ ಅನುಮತಿ ನಿರಾಕರಿಸಿರುವ ರಾಜ್ಯ ಸರ್ಕಾರದ ತ್ರಮ ವಲಸೆ ಕಾರ್ಮಿಕರಿಗೆ ಎಸಗಿದ ಅನ್ಕಾಯ ಎಂದು ಕೇಂದ್ರ ಗೈಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ತಿಳಿಸಿದ್ದಾರೆ ಈ ಸಂಬಂಧ ಗೃಹ ಸಚಿವ ಅಮಿತ್ ಶಾ ಮಮತಾ ಬ್ಯಾನರ್ಜಿ ಅವರಿಗೆ ಪತ್ರ ಬರೆದಿದ್ದಾರೆ ಪಶ್ಚಿಮ ಬಂಗಾಳದ ನಿರ್ಧಾರದಿಂದಾಗಿ ಕಾರ್ಮಿಕರಿಗೆ ಮತ್ತಷ್ಟು ತೊಂದರೆ ಸ್ಕಷ್ಟಿಯಾಗಲಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ

ಪಶ್ವಿಮ ಬಂಗಾಳದ ಕಾರ್ಮಿಕರು ಸಹ ತಮ್ಮ ರಾಜ್ಯಕ್ಕೆ ಮರಳಲು ಕಾತುರರಾಗಿದ್ದಾರೆ ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ ವಲಸೆ ಕಾರ್ಮಿಕರನ್ನು ಸ್ವಂತ ರಾಜ್ಯಗಳಿಗೆ ಕಳುಹಿಸಿಕೊಡುವ ಕೇಂದ್ರ ಸರ್ಕಾರದ ಪ್ರಯತ್ನಗಳಿಗೆ ರಾಜ್ಯ ಸರ್ಕಾರದಿಂದ ನಿರೀಕ್ಷಿತ ಬೆಂಬಲ ಸಹಕಾರ ಸಿಗುತ್ತಿಲ್ಲ ಎಂದು ಅಮಿತ್ ಶಾ ತಿಳಿಸಿದ್ದಾರೆ ದೇಶೀಯ ವಿಮಾನ ಕಾರ್ಯಾಚರಣೆ ಮನಾರಂಭಿಸುವ ಸಂಬಂಧ ಸಿದ್ಧತೆಗಳು ನಡೆಯುತ್ತಿವೆ ಆದಷ್ಟು ಶೀಘ್ರ ಸರ್ಕಾರ ನಿರ್ಧಾರ ಕೈಗೊಂಡ ತಕ್ಷಣ ವೈಮಾನಿಕ ಉದ್ಯಮ ವಲಯ ಪ್ರಕ್ರಿಯೆ ಆರಂಭಿಸಲು ಸಾಧ್ಯವಾಗಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಪರ್ದಿಪ್ಸಿಂಗ್ ಮರಿ ತಿಳಿಸಿದ್ದಾರೆ ಬಾಸಗಿ ಟಿವಿ ವಾಹಿನಿಯೊಂದಕ್ಕೆ ಮಾತನಾಡಿರುವ ಸಚಿವರು ಸಾಮಾಜಿಕ ಅಂತರದ ಕಡಿಣ ನಿರ್ಬಂಧಗಳನ್ನು ಅಳವಡಿಸಿಕೊಂಡು ಜನರು ಪ್ರವಾಸ ಕೈಗೊಳ್ಳಬೇಕಾಗುತ್ತದೆ ಎಂದು ಮುನ್ನೂಚನೆ ನೀಡಿದ್ದಾರೆ ಆದರೆ ವಿಮಾನ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಾವಳಿಗಳಲ್ಲಿ ಯಾವುದೇ ಬದಲಾವಣೆಗಳಲ್ಲ ಎಂದು ತಿಳಿಸಿದ್ದಾರೆ ಒಮ್ಮ ವಿಮಾನ ನಿಲ್ದಾಣಗಳು ಮನರಾರಂಭಗೊಂಡರೆ ಉದ್ದದ ಸರತಿ ಸಾಲುಗಳಿಗೆ ಅವಕಾಶ ನೀಡುವುದಿಲ್ಲ ಜನರು ವಿಮಾನ ನಿಲ್ದಾಣಗಳಿಗೆ ನಿಗಧಿತ ಸಮಯಕ್ಕೆ ಮುನ್ನ ತಲುಪಬೇಕು ಲಗ್ಗೇಜು ಪ್ರಮಾಣವನ್ನು ತಗ್ಗಿಸುವ ಭೋಜನ ಸೇವೆಗಳನ್ನು ನಿಲ್ಲಿಸುವ ಸಾಧ್ಯತೆಯಿದೆ ಎಂದು ಹೇಳಿದ್ದಾರೆ ವಿಮಾನ ಸಂಸ್ಥೆಗಳೊಂದಿಗೆ ಸಮಾಲೋಜನೆ ನಡೆಸಿದ ನಂತರ ಈ ಎಲ್ಲಾ ಅಂಶಗಳ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಲಾಕ್ಡೌನ್ ಅವಧಿಯಲ್ಲಿ ನೂರಾರು ಲೈಫ್ಲೈನ್ ಉಡಾನ್ ವಿಮಾನಗಳು ದೇಶಾದ್ಧಂತ ಈವರೆಗೆ ಅಗತ್ತದ ಮೂರೈಕೆಗಳನ್ನು ಸಾಗಾಣಿಕೆ ಮಾಡುತ್ತಿವ ಎಂದು ಹೇಳಿದರು

ಈ ಕಾರ್ಯತ್ರಮದಲ್ಲಿ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಪ್ರಯೋಗಾಲಯಗಳು ಭಾಗವಹಿಸುವಂತೆ ಸುತ್ತೋಲೆ ಹೊರಡಿಸಲಾಗಿದೆ ಪ್ರತಿತಿಂಗಳು ನಿರ್ದಿಷ್ಟ ದಿನಾಂಕದಂದು ಗುಣಮಟ್ಟ ಪರಿಶೀಲನೆ ನಡೆಸಲಿದೆ

ಬೆಂಗಳೂರು ನಗರದಲ್ಲಿ ಶ್ವಾಸಕೋಶ ಮತ್ತು ಉಸಿರಾಟದ ತೊಂದರೆ ತೀವಗೊಳ್ಳುವ ಮುನ್ನ ಎಚ್ವರಿಸುವ ವಿನೂತನ ಪೂಣವಾಯು ಜಾಗೃತಿ ಕಾರ್ಯಕ್ರಮಕ್ಕೆ ಬಿಬಿಎಂಪಿ ಮೇಯರ್ ಎಂ ಗೌತಮ್ ಕುಮಾರ್ ಚಾಲನೆ ನೀಡಿದರು ಈ ಜಾಗೃತಿ ಕಾರ್ಯಕ್ರಮದ ಉಪಯೋಗ ಕುರಿತು ಆಕಾಶವಾಣಿಯೊಂದಿಗೆ ಬಿಬಿಎಂಪಿ ಆರೋಗ್ಯಾಧಿಕಾರಿ ವಿಜಯೇಂದ್ರ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನವಿಯಂತೆ ಕೊರೋನಾ ಸಾಂಕಾಮಿಕ ಒಡ್ಡಿರುವ ಸವಾಲನ್ನು ವಿಫಲಗೊಳಿಸಲು ದೇಶದ ಎಲ್ಲಾ ಜನರು ಒಗ್ಗಟ್ಟು ಹಾಗೂ ದೃಢತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ

ವಕ್ಷ ಮಂಡಳಿಗಳು ಬಡವರು ಮತ್ತು ಅಗತ್ಯವಿರುವವರಿಗೆ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ಪೂರೈಸುತ್ತಿವೆ ಎಂದು ವಿವರಿಸಿದ್ದಾರೆ ಕೊರೋನಾ ಬಾಧಿತರಿಗೆ ಅಜ್ಜೀರ್ ಶರೀಫ್ ದರ್ಗಾದಲ್ಲಿ ಕ್ವಾರಂಟೈನ್ ಹಾಗೂ ಐಸೋಲೇಷನ್ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಿದೆ

ವೆಂಕಯ್ಯ ನಾಯ್ದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ

ಬಾದಿ ಉತ್ತನ್ನಗಳ ಖರೀದಿಸುವ ಈ ಪ್ರವೃತ್ತಿ ದೇಶೀಯ ಉತ್ಪಾದನೆಗಳ ಬಗ್ಗೆ ಜನರಲ್ಲಿ ಹೆಚ್ಚುತ್ತಿರುವ ಒಲವಿನ ಪ್ರತಿಬಿಂಬವಾಗಿದ್ದು ಬಾದಿ ಮತ್ತು ಇತರ ದೇಶೀಯ ಉತ್ಪನ್ನಗಳ ಖರೀದಿಗೆ ವಿಶೇಷವಾಗಿ ಯುವಜನಾಂಗ ಮುಂದಾಗಜೇಕೆಂದು ಎಂದು ಉಪರಾಷ್ಟರತಿ ಮನವಿ ಮಾಡಿದ್ದಾರೆ ಮಪತ್ಮಗಾಂಧಿಯವರ ಪರಂಪರೆಯನ್ನು ಸಂರಕ್ಷಿಸುವ ಹಾಗೂ ಬಾದಿ ಮತ್ತು ಇತರ ಗೂಮ ಕೈಗಾರಿಕೆಗಳ ಉತ್ತನ್ನಗಳನ್ನು ಜನಪ್ರಿಯಗೊಳಿಸಲು ಬಾದಿ ಆಯೋಗದ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದ್ದಾರೆ